ಶ್ರೀನಗರದ ಸಚಿವಾಲಯದಲ್ಲಿ ಹಾಗೂ ಸರ್ಕಾರಿ ಕಚೇರಿಯಲ್ಲಿ ಸಿಬ್ಲಂದಿಗಳ ಕಾರ್ಯವೈಖರಿ ಎಂದಿನಂತೆ ನಡೆಸಲು ರಾಜ್ಲಪಾಲರು ಸೂಚನೆ

ಪ್ಲಾಸ್ಸಿಕ್ ಮುಕ್ತ ಭಾರತ ನಿರ್ಮಾಣ ಮಾಡಲು ಜಾಗ್ಬತಿ ಆಂದೋಲನಕ್ಕೆ ಪರಿಸರ ಸಚಿವ ಪ್ರಕಾಶ್ ಜಾವಡೇಕರ್ ಚಾಲನೆ

ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಪ್ರಥಮ ಪುಣ್ಣತಿಥಿ ಇಂದು

ಕರ್ನಾಟಕದಲ್ಲಿ ಅತಿವೃಷ್ಷಿ ಅನಾವೃಷ್ಷಿ ಮುಖ್ಡಮಂತ್ರಿ ಬಿ ಎಸ್ ಯಡಿಯೂರಪ್ಪ ಪ್ರಧಾನಿ ಭೇಟಿ ಹೆಚ್ಚಿನ ಪರಿಹಾರ ಬಿಡುಗಡೆಗೆ ಮನವಿ

ಅರ್ಜಿದಾರ ಸರ್ಕಾರದ ಆದೇಶವನ್ನು ಪ್ರಶ್ನಿಸಿ ಸಲ್ಲಿಸಿದ್ದ ಅರ್ಜಿಯೂ ಲೋಪದಿಂದ ಕೂಡಿದೆ ಎಂದು ಮುಖ್ಚನ್ಯಾಯಮೂರ್ತಿ ರಂಜನ್ ಗೊಗೊಯಿ ನೇತೃತ್ವದ ನ್ಯಾಯಪೀಠ ವಕೀಲರಿಗೆ ತಿಳಿಸಿದೆ

ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಪೀಠ ಈಗಾಗಲೇ ಜಮ್ಮು ಕಾಶ್ಮೀರದಲ್ಲಿ ಮಾಧ್ಯಮಗಳ ಮೇಲೆ ನಿಯಂತ್ರಣ ವಿಧಿಸಿದ್ದು ಈ ಪ್ರಕರಣ ಕುರಿತಂತೆ ವಿಚಾರಣೆಯನ್ನು ಯಾವುದೇ ದಿನಾಂಕ ನಿಗಧಿ ಮಾಡದೇ ಮುಂದೂಡಿದೆ

ಶ್ರೀನಗರದ ಸಚಿವಾಲಯದ ಸರ್ಕಾರಿ ಕಚೇರಿಗಳು ಎಂದಿನಂತೆ ಕಾರ್ಯನಿರ್ವಹಿಸುವಂತೆ ಸಿಬ್ಲಂದಿಗಳಿಗೆ ಅಲ್ಲಿನ ರಾಜ್ಲಪಾಲ ಸತ್ಲಪಾಲ್ ಮಲ್ಲಿಕ್ ನಿರ್ದೇಶನ ನೀಡಿದ್ದಾರೆ ಶುಕ್ರವಾರದ ಪ್ರಾರ್ಥನೆಯ ನಂತರ ಕಚೇರಿಗಳು ಸಚಿವಾಲಯದ ಆಡಳತ ಕೇಂದ್ರದಲ್ಲಿ ಸಿಬ್ಲಂದಿಗಳು ಎಂದಿನಂತೆ ಕಾರ್ಯನಿರ್ವಹಿಸಬೇಕೆಂದು ಮುಖ್ಚಾರ್ಯದರ್ಶಿ ಹಾಗೂ ರಾಜ್ಯಪಾಲರ ಸಲಹೆಗಾರರಿಗೆ ಸೂಚನೆ ನೀಡಿದ್ದಾರೆ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಅಂಗವಾಗಿ ಜಮ್ಮ ಕಾಶ್ಮೀರದಲ್ಲಿ ಭದ್ರತಾ ವ್ಯವಸ್ಥೆ ಬಗ್ಗೆ ಪರಾಮರ್ಶೆ ನಡೆಸಿದ ರಾಜ್ಯ ಸರ್ಕಾರದ ಮುಖ್ವ ಕಾರ್ಯದರ್ಶಿ ಹಾಗೂ ರಾಜ್ಜಪಾಲರ ಸಲಹೆಗಾರರು ರಾಜ್ಜಪಾಲರಿಗೆ ವಿವರಣೆ ನೀಡಿದರು ನಿನ್ನೆ ಜಮ್ಮ ಕಾಶ್ಮೀರ್ ಲಡಾಕ್ ಸೇರಿದಂತೆ ಆ ರಾಜ್ಯದಲ್ಲಿ ಸ್ವಾತಂತ್ರ್ಯೋತ್ಲವದ ಆಚರಣೆಯ ಬಗ್ಗೆ ಮಾಹಿತಿಯನ್ನು ಸಂಬಂಧಪಟ್ಟ ಆಡಳಿತಕ್ಕೆ ನೀಡಿದ್ದಾರೆ ಎಂದು ವರದಿಯಾಗಿದೆ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಫಟನೆ ನಡೆದ ಬಗ್ಗೆ ವರದಿಯಾಗಿಲ್ಲ ಭದ್ರತಾ ವ್ಯವಸ್ಥೆಯನ್ನು ಬಲಪಡಿಸಿರುವುದರಿಂದ ಶಾಂತಿಯುತವಾಗಿ ಸ್ವಾತಂತ್ರ್ಯೋತ್ಸವವನ್ನು ಅಲ್ಲಿನ ಜನತೆ ಆಚರಿಸಿರುವುದಕ್ಕೆ ರಾಜ್ಯಪಾಲರು ಅಭಿನಂದನೆ ಸಲ್ಲಿಸಿದ್ದಾರೆ ಜಮ್ನು ಕಾಶ್ನೀರದಲ್ಲಿ ಪರಿಸ್ಥಿತಿ ಸಹಜಸ್ಥಿತಿಯತ್ತ ಮರಳುತಿದ್ದು ಆ ನಿಟ್ಟನಲ್ಲಿ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಿದ್ದಾರೆ ಎಂದು ವರದಿಯಾಗಿದೆ

ಎಲ್ಲ ಮನೆಗಳಿಗೆ ವಿದ್ಯುತ್ ದೀಪ್ ಒದಗಿಸುವುದರ ಜೊತೆಗೆ ಗ್ರಾಮಗಳಿಗೆ ಬ್ರಾಡ್ಬ್ಯಾಂಡ್ ಸಂಪರ್ಕಗಳನ್ನು ಕಲ್ಪಿಸುವುದರ ಜೊತೆಗೆ ಆಪ್ಲಿಕಲ್ ಸೇವೆಗಳನ್ನು ಒದಗಿಸಲು ತಮ್ಮ ಸರ್ಕಾರ ಗುರಿ ಹಮ್ನಿಕೊಂಡಿದೆ ಎಂದರು ರೈತರು ತಮ್ಮ ಉತ್ಪನ್ನಗಳನ್ನು ನೇರವಾಗಿ ರಘ್ತು ಮಾಡಲು ಅವಕಾಶ ರಘ್ತು ಘಟಕ ಸ್ಥಾಪನೆಗೆ ಆದ್ದತೆ ಹಾಗೂ ರಾಸಾಯಿನಿಕ ಮತ್ತು ರಸಗೊಬ್ಲರ ಬಳಕೆ ಪ್ರಮಾಣ ಕಡಿಮೆ ಮಾಡಿ ರೈತರ ಭೂಮಿಯ ಆರೋಗ್ಲವನ್ನು ಕಾಪಾಡಲು ವಿಶೇಷ ಕಾರ್ಯಕ್ರಮಗಳನ್ನು ರೂಪಿಸಲಾಗುತ್ತಿದೆ ಎಂದರು

ಕೇಂದ್ರ ಸರ್ಕಾರ ಜನರ ಜೀವನ ಶೈಲಿಯನ್ನು ಬದಲಾವಣೆ ಜೊತೆಗೆ ಸುಧಾರಣೆ ಮಾಡುವುದು ಹಾಗೂ ಕಡಿಮೆ ಆಡಳಿತದಲ್ಲಿ ಗರಿಷ್ಟ ಸೇವೆ ಒದಗಿಸುವ ಗುರಿಯನ್ನು ಎನ್ಡಿಎ ಸರ್ಕಾರ ಹೊಂದಿದೆ ಎಂದು ಶ್ರಧಾನಮಂತ್ರಿ ಅವರು ತಮ್ನ ಭಾಷಣದಲ್ಲಿ ಪ್ರತಿಪಾದಿಸಿದ್ದಾರೆ ಪ್ಲಾಸ್ಸಿಕ್ ಮುಕ್ತ ಭಾರತ ನಿರ್ಮಾಣ ಮಾಡಲು ಜನಾಂದೋಲನ ಕಾರ್ಯಕ್ರಮಕ್ಕೆ ಕೇಂದ್ರ ಪರಿಸರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಇಂದು ಚಾಲನೆ ನೀಡಿದರು ನಿನ್ನೆ ಈ ಕುರಿತಂತೆ ಪ್ಲಾಸ್ಟಿಕ್ ಉತ್ಪಾದಕರು ಮಾರಾಟಗಾರರು ಹಾಗೂ ಬಳಕೆದಾರರ ಜೊತೆ ಸಮಾಲೋಚನೆ ನಡೆಸಲಾಗಿದ್ದು ದೇಶದಲ್ಲಿ ಪ್ಲಾಸ್ಟಿಕ್ ಬಳಕೆ ಮುಕ್ತಮಾಡಲು ಕೇಂದ್ರ ಸರ್ಕಾರ ಕಾರ್ಯಪ್ರವೃತ್ತಗೊಂಡಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸ್ವಾತಂತ್ರ್ಯೋತ್ಲವ ದಿನಾಚರಣೆಯಲ್ಲಿ ದೇಶದ ಜನತೆಯನ್ನು ಉದ್ದೇಶಿಸಿ ಮಾಡಿದ ಭಾಷಣದ ಸಂದರ್ಭದಲ್ಲಿ ಪರಿಸರಕ್ಕೆ ಕಂಠಕ ಪ್ರಾಯವಾಗಿರುವ ಪ್ಲಾಸ್ಲಿಕ್ ಎಲ್ಲ ಹಂತದಲ್ಲೂ ನಿಷೇಧ ಮಾಡಬೇಕು ಇದರ ಬಗ್ಗೆ ವ್ವಾಪಕ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳನ್ನು ರೂಪಿಸಬೇಕಾಗಿದೆ ಎಂದರು

ಕೇಂದ್ರ ಸರ್ಕಾರ ತ್ರಿವಳಿ ತಲಾಖ್ ಜಮ್ಮು ಕಾಶ್ೀರದ ವಿಶೇಷ ಸ್ಥಾನಮಾನ ರದ್ದು ಅಂಥಹ ಐತಿಹಾಸಿಕ ನಿರ್ಣಯಗಳನ್ನು ಕೈಗೊಂಡಿದ್ದು ಪ್ಲಾಸ್ಟಿಕ್ ಬಳಕೆ ನಿರ್ಮೂಲನೆಗೆ ಇನ್ನಷ್ಟು ಜಾಗೃತಿ ಮೂಡಿಸಲು ತಮ್ಮ ಸಚಿವಾಲಯ ಹಲವು ಕಾರ್ಯಕ್ರಮಗಳನ್ನು ರೂಪಿಸಿದೆ ಎಂದರು

ಭಾರತೀಯರು ಭಾರತಕ್ಕೆ ಮರಳಲು ಒಪ್ಪಿಗೆ ಸೂಚಿಸಲಾಗಿದೆ ಯೂರೋಪ್ ಒಕ್ಕೂಟದ ನಿರ್ಬಂಧಗಳನ್ನು ಮೀರಿ ಸಿರಿಯಾಗೆ ತೈಲ ಸಾಗಣೆ ಮಾಡುತ್ತಿದ್ದಾರೆಂಬ ಸಂಶಯದ ಮೇಲೆ ಇರಾನಿನ ತ್ನೆಲ ಟ್ಲಾಂಕರ್ಗಳನ್ನು ವಶಪಡಿಸಿಕೊಳ್ಳಲಾಗಿತ್ತು

ಇಂದು ಮಾಜಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಮೊದಲ ಪುಣ್ಪಸ್ಪರಣೆ

ಇಂದು ಈ ಮಹಾನ್ ನಾಯಕನ ನೆನಒನಲ್ಲಿ ದೇಶದೆಲ್ಲಡೆ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ ಮಾಜಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಮೊದಲ ಮಣ್ಣಸ್ಗರಣೆ ಕಾರ್ಯಕ್ರಮದಲ್ಲಿ ರಾಷ್ವಪತಿ ರಾಮನಾಥ ಕೋವಿಂದ್ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅಟಲ್ ಬಿಹಾರ್ ವಾಜಪೇಯಿ ಅವರ ಸ್ಗಾರಕಕ್ಕೆ ಪುಪ್ವನಮನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಗ್ಲಹ ಸಚಿವರಾದ ಅಮಿತ್ ಷಾ ಸಂಪುಟದ ಸಹೋದ್ಲೋಗಿಗಳು ಸೇರಿದಂತೆ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಗೌರವ ನಮನ ಸಲ್ಲಿಸಿದರು ನಾಗಾಲ್ಹಾಂಡ್ನಲ್ಲಿ ಮಕ್ಕಳ ಮತ್ತು ಮಹಿಳೆಯರ ಮೇಲಿನ ದೌರ್ಜನ್ನ ತಡೆ ಹಾಗೂ ಸ್ಟೆಬರ್ ಅಪರಾಧ ತಡೆ ಕುರಿತಂತೆ ನಾಗಾಲ್ಲಾಂಡ್ ಪೊಲೀಸರು ಪ್ರಯೋಗಾಲಯ ಹಾಗೂ ತರಬೇತಿ ಕೇಂದ್ರವನ್ನು ಆರಂಭಿಸಿದ್ದಾರೆ ಎಂದು ಮೂಲಗಳನ್ನು ಉದ್ದೇಶಿಸಿ ನಮ್ಮ ಬಾತ್ತಿದಾರರು ವರದಿ ಮಾಡಿದ್ದಾರೆ ದೀಮ್ಪುರ್ ಜಿಲ್ಲೆಯ ಚುಮುಕಿಡಿಮಾ ಪೊಲೀಸ್ ತರಬೇತಿ ಶಾಲೆಯಲ್ಲಿ ಈ ಘಟಕವನ್ನು ಉಪಮುಖ್ಯಮಂತ್ರಿ ವ್ಯೆಪಕಾಣ್ ಉದ್ವಾಟಿಸಿದರು

ಕರ್ನಾಟಕದ ಮುಖ್ಣಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ದೆಹಲಿಯಲ್ಲಿಂದು ಭೇಟಿ ಮಾಡಿ ಸಮಾಲೋಚನೆ ನಡೆಸಿದರು ರಾಜ್ಯದಲ್ಲಿ ಇತ್ತೀಚೆಗೆ ಸಂಭವಿಸಿದ ಪ್ರವಾಹ ಸಂತ್ರಸ್ತರಿಗಾಗಿ ವಿಶೇಷ ಪ್ಯಾಕೇಜ್ ಹಾಗೂ ಅನುದಾನವನ್ನು ಬಿಡುಗಡೆ ಮಾಡುವಂತೆ ಅವರು ಮನವಿ ಮಾಡಿದರು ಮುಖ್ಯಮಂತ್ರಿ ಅವರೊಂದಿಗೆ ರಾಜ್ಯ ಸರ್ಕಾರದ ಮುಖ್ಯಕಾರ್ಯದರ್ಶಿ ಟಿ ಎಂ ವಿಜಯ್ ಭಾಸ್ಕರ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ರಾಜ್ಞದಲ್ಲಿ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದು ಸಂಪುಟ ವಿಸ್ತರಣೆ ಕುರಿತಂತೆ ಮುಖಂಡರೊಂದಿಗೆ ಅವರು ಸಮಾಲೋಚನೆ ನಡೆಸಲಿದ್ದಾರೆ ಎಂದು ಮೂಲಗಳು ತಿಳಿಸಿವೆ ಮಹಾರಾಷ್ಟದಲ್ಲಿ ಕಳೆದ ಕೆಲವು ದಿನಗಳಿಂದ ಮಳೆ ಪ್ರಮಾಣ ಕಡಿಮೆಯಾಗಿದ್ದು ಪ್ರವಾಹ ಪರಿಸ್ಥಿತಿ ಕೂಡ ಸುಧಾರಣೆಯಾಗಿದೆ

ಭಾರತ ಕ್ರಿಕೆಟ್ ತಂಡದ ನೂತನ ಕೋಚ್ ಆಯ್ತೆ ಪ್ರಕ್ರಿಯೆ ಇಂದು ಮುಂಬೈನಲ್ಲಿ ನಡೆಯಲಿದೆ

ಭಾರತ ಕ್ರಿಕೆಟ್ ತಂಡದ ಕೋಚ್ ಆಗಿರುವ ರವಿಶಾಸ್ತಿ ಆಸ್ಟೇಲಿಯಾದ ಮಾಜಿ ಆಲ್ರೌಂಡರ್ ಟಾಮ್ಮೂಡಿ